ದೇತದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗಣರಾಜ್ಯೋತ್ಸವದ ಶುಭಾಶಯ

ಎಂ

ಪ್ರಧಾನ ಸಮಾರಂಭ ದೆಪಲಿಯ ರಾಜ್ಪಥ್ನಲ್ಲಿ ನಡೆದಿದ್ದು

ಗಣರಾಜ್ಕೋತ್ಸವ ಅಂಗವಾಗಿ ರಾಜಪಥ್ನಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ಬಲಿಷ್ಠ ಸೇನಾಶಕ್ತಿ ಸಾಂಸ್ಕತಿಕ ವೈವಿದ್ಯತೆ

ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಾಗೂ ವಿವಿಧ ಸಚಿವಾಲಯಗಳು

ಕಳೆದ ವರ್ಷ ವಾಯುಪಡೆಗೆ ಸೇರ್ಪಡೆಗೊಂಡ ರಫೇಲ್ ಯುದ್ಧ ವಿಮಾನಗಳು ಗಣರಾಜ್ಕೋತ್ಸವ ಪಥಸಂಚಲನದಲ್ಲಿ ಕಣ್ಮನ ಸೆಳೆದವು ಪರಮವೀರ ಚಕ್ರ ಮತ್ತು ಅಶೋಕ ಚಕ್ರ ಮರಸ್ವತರು ರಾಜ್ಪಥ್ನ ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದರು

ಬಾಂಗ್ಲಾದೇಶದ ಸೇನೆ ಇದೇ ಮೊದಲ ಬಾರಿಗೆ ಗಣರಾಜ್ಕೋತ್ಸವ ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದು ಈ ಬಾರಿಯ ಪಥ ಸಂಚಲನದಲ್ಲಿ ಸ್ವಯಂ ಚಾಲಿತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಪ್ರದರ್ಶಿಸಲಾಯಿತು ಪಿನಾಕ ಮಲ್ಟಿ ಲಾಂಚರ್ ರಾಕೆಟ್ ವ್ಯವಸ್ಥೆಯನ್ನು ಪ್ರದರ್ಶಿಸಲಾಯಿತು ಗಡಿ ಭದ್ರತಾ ಪಡೆಯ ಒಂಟೆ ತುಕಡಿ ಪಥ ಸಂಜಲನದಲ್ಲಿ ಪಾಲ್ಗೊಂಡು ಗಮನ ಸೆಳೆಯಿತು

ನಿರ್ದೇಶನಾಲಯದ ಹಿರಿಯ ಅಧಿಕಾರಿ ಸಂವ್ಯದ್ಧಿ ಪರ್ಷಲ್ ನೇತೃತ್ವದಲ್ಲಿ ಎನ್ಸಿಸಿ ಸ್ವಯಂ ಸೇವಕರು ಪೆರೇಡ್ನಲ್ಲಿ ಪಾಲ್ಗೊಂಡಿದ್ದರು ಗುಜರಾತ್ನ ಮೊದೇರಾದಲ್ಲಿರುವ ಸೂರ್ಯ ದೇವಾಲಯ ಸ್ತಬ್ಬಚಿತ್ರ ಲಡಾಕ್ನ ಸಂಸ್ಟತಿ ಮತ್ತು ಸಾಮುದಾಯಿಕ ಸೌಹಾರ್ದತೆಯನ್ನು ಬಿಂಬಿಸುವ ಸ್ತಬ್ಬಚಿತ್ರ ಪೆರೇಡ್ನಲ್ಲಿ ಪ್ರದರ್ಶಿಸಲಾಯಿತು

ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ರಾಮಮಂದಿರ ಸ್ತಬ್ಧಚಿತ್ರವನ್ನು ಪ್ರದರ್ಶಿಸಿತು ಜೈವಿಕ ತಂತ್ರಜ್ಞಾನ ಇಲಾಖೆ ಕೋವಿಡ್ ತಡೆ ಲಸಿಕೆ ಅಭಿವೃದ್ಧಿಯ ವಿವಿಧ ಪ್ರಕ್ರಿಯೆಗಳ ಮೇಲೆ ಬೆಳಕು ಚೆಲ್ಲುವ ಆತ್ಮಿರ್ಭರ್ ಭಾರತ್ ಅಭಿಯಾನ ಕೋವಿಡ್ ಎಂಬ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಿತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ನಮನ ಸಲ್ಲಿಸುವ ಮೂಲಕ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆರಂಭವಾಯಿತು ದೇಶದ ಪರವಾಗಿ ಯುದ್ಧ ಸ್ಮಾರಕಕ್ಕೆ ನಮಿಸುವ ಮೂಲಕ ಪುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದರು

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಭಾರತದ ಎಲ್ಲ ಜನರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಎಂದು ಬರೆದುಕೊಂಡಿದ್ದಾರೆ ಗಣರಾಜ್ಕೋತ್ಸವ ಭಾರತದ ಬಹುವರ್ಣದ ವೈವಿಧ್ಯತೆ ಹಾಗೂ ಶ್ರೀಮಂತ ಸಾಂಸ್ಟತಿಕ ಪರಂಪರೆ ಯ ಸಂಕೇತವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳದ್ದಾರೆ

ತಮ್ಮ ಅಪ್ರತಿಮ ಶೌರ್ಯದಿಂದ ಭಾರತ ಗಣರಾಜ್ಠವನ್ನು ಸಂರಕ್ಷಿಸಿರುವ ದೇಶದ ಯೋಧರಿಗೆ ಆಮಿತ್ ಷಾ ಟ್ವೀಟ್ ಮೂಲಕ ನಮನ ಸಲ್ಲಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಗಣರಾಜ್ಯೋತ್ಸವ ಅಂಗವಾಗಿ ದೇಶದ ನಾಗರಿಕರನ್ನು ಅಭಿನಂದಿಸಿದ್ದಾರೆ ಕರ್ನಾಟಕದ ಬೆಂಗಳೂರಿನಲ್ಲಿರುವ ಮಾಣಿಕ್ ಶಾ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ವಜೂಬಾಯಿ ವಾಲಾ ದ್ದಜಾರೋಪಣ ನೆರವೇರಿಸಿದರು ಮುಖ್ತಮಂತ್ರಿ ಬಿ ಎಸ್

ಕರ್ನಾಟಕ ಸರ್ಕಾರ ಮಹಿಳಾ ಕೇಂದ್ರಿತ ಆಯವ್ಯಯದ ಮೇಲೆ ಗಮನ ಕೇಂದ್ರೀಕರಿಸಿದ್ದು ಮಹಿಳೆಯರ ಸರ್ವಾಂಗೀಣ ಅಭಿವ್ಯದ್ಧಿಗೆ ಬದ್ದವಾಗಿದೆ ಎಂದು ರಾಜ್ಯಪಾಲ ವಜೂಭಾಯಿ ವಾಲಾ ಹೇಳಿದ್ದಾರೆ

ಮಹಿಳೆಯರು ಮತ್ತು ಮಕ್ಕಳ ಸೇವೆ ರಾಷ್ಟಕ್ಕೆ ಸಲ್ಲಿಸುವ ನೇರ ಸೇವೆಯಾಗಿದೆ ಎಂದರು

ಹಾಲು ಉತ್ಪಾದನೆಯಲ್ಲಿ ಎರಡನೇ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ಆರನೇ ಸ್ಥಾನದಲ್ಲಿರುವ ರಾಜ್ಯದಲ್ಲಿ ಪಶು ಸಂಗೋಪನೆ ವಲಯವನ್ನು ಸದೃಢಗೊಳಿಸಲು ವಿಶೇಷ ಆದ್ದಕೆ ನೀಡಲಾಗಿದೆ ನಾವೀನ್ಯತೆಯನ್ನು ಉತ್ತೇಜಿಸುವ ಸಲುವಾಗಿ ಕರ್ನಾಟಕ ನಾವಿನ್ಯತಾ ಪ್ರಾಧಿಕಾರ ಸ್ಥಾಪಿಸಲಾಗಿದ್ದು ಈ ಕ್ಷೇತ್ರದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ಪೂಡಿಕೆ ಮಾಡಲು ಕರ್ನಾಟಕ ಡಿಜೆಟಲ್ ಎಕಾನಮಿ ಮಿಷನ್ ಆರಂಭಿಸಲಾಗಿದೆ ಎಂದು ರಾಜ್ಯಪಾಲ ವಜೂಭಾಯಿ ಹೇಳಿದರು ಗಣರಾಜ್ಯೋತ್ಸವ ಅಂಗವಾಗಿ ಬ್ರಿಟನ್ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಭಾರತದ ಜನತೆಗೆ ಶುಭಾಶಯ ಕೋರಿದ್ದಾರೆ ಕೊರೊನಾ ವೈರಸ್ ಸಾಂಕ್ರಾಮಿಕದಿಂದ ಮನುಷ್ಕ ಕುಲವನ್ನು ಮುಕ್ತಗೊಳಿಸಲು ಭಾರತ ಪಾಗೂ ಬ್ರಿಟನ್ ಭುಜಕ್ಕೆ ಭುಜ ನೀಡಿ

ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಈ ಬಾರಿಯ ಗಣರಾಜ್ಯೋತ್ಸವ ದಿನದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಜೇಕಪ್ತು ಆದರೆ ಇಂಗ್ಲೆಂಡ್ನಲ್ಲಿ ಕಾಣಿಸಿಕೊಂಡಿರುವ ಹೊಸ ಸ್ವರೂಪದ ಕೊರೊನಾ ವೈರಸ್ ಹಿನ್ನೆಲೆಯಲ್ಲಿ ಅವರು ತಮ್ಮ ಭಾರತ ಭೇಟಿಯನ್ನು ರದ್ದುಪಡಿಸಿದ್ದರು ಮುಂಬರುವ ತಿಂಗಳುಗಳಲ್ಲಿ ತಾವು ಭಾರತಕ್ಕೆ ಭೇಟಿ ನೀಡಲು ಯೋಜನೆ ರೂಪಿಸಿಕೊಂಡಿರುವುದಾಗಿ ಬ್ರಿಟನ್ ಪ್ರಧಾನಿ ವಿಡಿಯೋ ಸಂದೇತದಲ್ಲಿ ಮನರುಚ್ಚರಿಸಿದ್ದಾರೆ

ಜಪಾನ್ ನ ಮಾಜಿ ಪ್ರಧಾನಮಂತ್ರಿ ಶಿಂಜೋ ಅಬೆ ಶಿಲ್ಪಿ ಸುದರ್ಶನ್ ಸಾಹೂ ಮತ್ತು ಇಸ್ಲಾಂಮಿಕ್ ವಿದ್ವಾಂಸ ಮೌಲಾನಾ ವಾಹಿದುಲ್ಲಾ ಖಾನ್ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಾಧನೆ ಮಾಡಿದ ಏಳು ಮಂದಿಗೆ ದೇಶದ ಅತ್ಯುನ್ನತ ಎರಡನೇ ನಾಗರಿಕ ಮರಸ್ಕಾರ ಪದ್ದ ವಿಭೂಷಣವನ್ನು ಪ್ರಕಟಿಸಲಾಗಿದೆ ಬ್ಕಾತ ಹಿನ್ನಲೆ ಗಾಯಕ ದಿವಂಗತ ಎಸ್

ಬಾಲಸುಬ್ರಹ್ಮಣ್ಯ ಅವರಿಗೆ ಮರಣೋತ್ತರವಾಗಿ ಪದ್ಮ ವಿಭೂಷಣ ಘೋಷಿಸಲಾಗಿದೆ ಮಾಜಿ ಲೋಕಸಭಾ ಸ್ವೀಕರ್ ಸುಮಿತ್ತು ಮಹಾಜನ್ ಗಾಯಕಿ ಕೆ

ಗುಜರಾತ್ನ ಮಾಜಿ ಮುಖ್ಲಮಂತ್ರಿ ದಿವಂಗತ ಕೇಶುಭಾಯಿ ಪಟೇಲ್ ಅಸ್ಸಾಂ ಮಾಜಿ ಮುಖ್ಲಮಂತ್ರಿ ದಿವಂಗತ ತರುಣ್ ಗೊಗೊಯ್ ಕೇಂದ್ರದ ಮಾಜಿ ಸಚಿವ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರು ಮರಣೋತ್ತರವಾಗಿ ಪದ್ಮ ಭೂಷಣ ಘೋಷಿಸಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಸಿಂದುತೈ ಸವ್ಮಾಲ್ ಸಂಗೀತಗಾರ್ತಿ ಬಾಂಬೆ ಜಯತ್ರೀ

ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದು ಇಡೀ ರಾಜ್ಯ ನಿಮ್ಮ ಸಾಧನೆಗೆ ಹೆಮ್ಮೆ ಪಡುತ್ತಿದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ವೈದ್ಯ ಡಾ

ಹೆಗ್ಡೆ ಅವರಿಗೆ ಪದ್ಮ ವಿಭೂಷಣ ಸಾಹಿತಿ ಡಾ ಚಂದ್ರಶೇಖರ್ ಕಂಬಾರ ಅವರು ಪದ್ಮ ಭೂಷಣ ಮತ್ತು ಮಾತಾ ಮಂಜಮ್ಮ ಜೋಗತಿ ಅರ್ಎಲ್

ವೆಂಕಟೇಶ್ ಅವರು ಪದ್ಮಶ್ರೀ ಗೌರವಕ್ಕೆ ಭಾಜನರಾಗಿದ್ದಾರೆ

ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು

ಜನರು ತಮ್ಮ ಆಲೋಜನೆಗಳನ್ನು ಈ ಕಾರ್ಯತ್ರಮದೊಂದಿಗೆ ಪಂಚಿಕೊಳ್ಳುವಂತೆ ಪ್ರಧಾನಮಂತ್ರಿ ಟ್ವೀಟ್ ಮೂಲಕ ಮನವಿ ಮಾಡಿದಾರೆ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಪಂಚಿಕೊಳ್ಳಬಹುದು